ಫೋಷಿಸಲದ ಬರಪೀಡಿತ ತಾಲ್ಲೂಕುಗಳಲ್ಲಿ ಭೂರಓತ ಕಾರ್ಮಿಕರು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಉದ್ಯೋಗ ಖಾತರಿ ಯೋಜನೆಯಡಿ ಉದ್ಯೋಗ ಕುಡಿಯುವ ನೀರು ಪೂರೈಕೆ ಜಾನುವಾರುಗಳಿಗೆ ಮೇವು ಮೊದಲಾದ ಪರಿಹಾರ ಕಾರ್ಯಗಳನ್ನು ಎನ್ ಡಿ ಆರ್ ಎಫ್ ಅಥವಾ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿಯಂತೆ ಕೈಗೊಳ್ಳಲು ಸೂಚಿಸಲಾಗಿದೆ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲಿಗೆ ಚಿತ್ರದುರ್ಗ ಪುತ್ತೂರು ಧಾರವಾಡ ಮತ್ತು ಡಿರದ ತಾಲೂಕುಗಳಲ್ಲಿ ಸಕಾಲ ಯೋಜನೆ ಸ್ಮಾಪಿಸಿದ ನಂತರ ರಾಜ್ಯಾದ್ಯಂತ ವಿಸ್ತರಿಸಲಾಯಿತು

ಎಲ್ಲಾ ಜಿಲ್ಲೆಗಳಲ್ಲಿ ಆರ್ಜಿಗಳನ್ನು ಸ್ವೀಕರಿಸಿದ ನಂತರ ಮೌಲ್ಯಮಾಪನ ಮಾಡಲಾಗಿದ್ದು ಈ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡಿದೆ ಹಾಸನ ಎರಡನೇ ಸ್ಥಾನ ಶಿವಮೊಗ್ಗ ಜಿಲ್ಲೆ ಮೂರನೇ ಸ್ಥಾನ ಪಡೆದುಕೊಂಡಿದೆ ಎಂದರು ಕರ್ನಾಟಕದ ಸಕಾಲ ಯೋಜನೆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಂಭೀರವಾಗಿ ಪರಿಗಣಿಸಿದ್ದು ಈ ಪದ್ದತಿಯನ್ನು ರಾಷ್ಟಾದ್ಯಂತ ಜಾರಿಗೆ ತರಲು ಚೆಂತನೆ ನಡೆಸಿದ್ದಾರೆ ಎಂದು ಸಚಿವ ಸುರೇಶಕುಮಾರ್ ತಿಳಿಸಿದರು

ಸರ್ದಾರ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನದ ಅಂಗವಾಗಿ ದೇಶವನ್ನು ಮತ್ತಷ್ಟು ಸುಭದ್ರಗೊಳಿಸಲು ವಿಚಕ್ಷಣಾ ಆಯೋಗ ಪ್ರತಿ ವರ್ಷ ಜಾಗ್ಭತಿ ಸಪ್ತಾಹವನ್ನು ಆಚರಿಸುತ್ತಿದೆ

ರವಿ ತಿಳಿಸಿದ್ದಾರೆ

ಸಂಗೀತ ಕ್ಷೇತ್ರದಲ್ಲಿ ಧಾರವಾಡದ ಭೋಟೆ ರೆಹಮತ್ ಖಾನ್ ರಾಯಚೂರಿನ ಡಾಕ್ಟರ್ ಮುದ್ದುಮೋಹನ ಶಿಕ್ಷಣ ಕ್ಷೇತ್ರದಲ್ಲಿ ಧಾರವಾಡದ ಎಸ್ ಆರ್ ಗುಂಜಾಳ ಮತ್ತು ಪಾವೇರಿಯ ಗುರುರಾಜ ಕರಜಗಿ ಕ್ರೀಡೆಯಲ್ಲಿ ಧಾರವಾಡದ ನಂದಿತ ನಾಗನಗೌಡರ್ ಸಂಕೀರ್ಣ ಕ್ಷೇತ್ರದಲ್ಲಿ ಗದಗ್ನ ವಿಜಯ ಸಂಕೇಶ್ವರ್ ಮತ್ತು ದಾವಣಗೆರೆಯ ಎಸ್

ಶಾಂತಗಂಗಾಧರ್ ಸಹಕಾರ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯ ರಮೇಶ್ ವೈದ್ಯ ಪರಿಸರ ಕ್ಷೇತ್ರದಲ್ಲಿ ಬೆಳಗಾವಿಯ ಶಿವಾಜಿ ಕಾಗಣಿಕರ್ ದಾವಣಗೆರೆ ಸಾಲುಮರದ ವಿರಾಜಾರ್ ಜಾನಪದ ಕ್ಷೇತ್ರದಲ್ಲಿ ಹಾವೇರಿಯ ಕೊಟ್ರೇಶ್ ಕೊಟ್ರಪ್ಪನವರ ರಾಯಚೂರಿನ ಉಸ್ಮಾನ್ ಸಾಬ್ ಖಾದರ್ ಸಾಬ್ ಮತ್ತು ಬಾಗಲಕೋಟೆಯ ಹೊಳಬಸಯ್ಯ ಸಂಬಳದ ಸಾಹಿತ್ಯ ಕ್ಷೇತ್ರದಲ್ಲಿ ವಿಜಯಪುರದ ಸರಸ್ವಕಿ ಚಿಮ್ಲಗಿ ಕೃಷಿ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಸಜ್ಜನ್ ಕಿರುತೆರೆ ದಾವಣಗೆರೆಯ ಜಯಕುಮಾರ್ ಕೊಡಗಾನೂರ ಹಾಗೂ ಬಯಲಾಟ ಕ್ಷೇತ್ರದಲ್ಲಿ ಬಳ್ಳಾರಿಯ ಮಲ್ಲಪ್ಪ ಗವಾಯಿ ಆಯ್ಕೆಯಾಗಿದ್ದಾರೆ ಎಂದು ಸಚಿವ ಸಿ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಕೇಂದ್ರ ಸಚಿವ ಪ್ರಲ್ವಾದ ಜೋತಿ ಅವರೊಂದಿಗೆ ಪುಬ್ಬಳ್ಳಿಯ ಜವಳಿ ಗಾರ್ಡನ್ ಅಕ್ಷಯ ಕಾಲೋನಿ ಮತ್ತಿತರ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎತ್ತರ ಪ್ರದೇಶಗಳಿಂದ ಪರಿದು ಬರುವ ನೀರು ತಗ್ಗು ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತಿರುವುದರಿಂದ ಅಕ್ಷಯ ಕಾಲೋನಿ ಪ್ರದೇಶದಲ್ಲಿ ಸಮಸ್ತೆ ಉಂಟಾಗಿದೆ ಜವಳಿ ಗಾರ್ಡನ್ ಪ್ರದೇಶದಲ್ಲಿ ಒಳಚರಂಡಿಗೆ ಕೊಳವೆ ಮಾರ್ಗದ ಸಾಮರ್ಥ್ಯಕ್ಕಿಂತ ಹೆಚ್ಚು ನೀರು ಪರಿದು ಬರುತ್ತಿರುವುದರಿಂದ ಕೊಳಚೆ ನೀರು ಹೊರಗೆ ಬರುತ್ತಿದೆ ಕೊಳವೆ ಮಾರ್ಗ ಬದಲಾಯಿಸಲು ಪಾಲಿಕೆಗೆ ಸೂಚಿಸಲಾಗಿದೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಕ್ಷಯ ಕಾಲನಿ ಸೇರಿದಂತೆ ನಗರದ ಪಲವೆಡೆ ಪೂರ್ವಾನುಮತಿ ಪಡೆಯದೇ ಆಕ್ರಮವಾಗಿ ರಸ್ತೆಗಳನ್ನು ಅಗೆದು ನೀರು ಹೊರಬಿಡುವವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಮಹಾನಗರಪಾಲಿಕೆಯ ಆಯುಕ್ತರಿಗೆ ಸೂಚಿಸಿದರು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಹೇಳಿದ್ದಾರೆ ಚಿಕ್ಕಬಳ್ಳಾಮರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಪ್ರಗತಿ ಪರಿತೀಲನೆ ನಡೆಸಿ ಬಳಿಕ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮೆಡಿಕಲ್ ಸೀಟುಗಳ ಮಾರಾಟದ ವಿಚಾರದಲ್ಲಿ ಆಗಿರುವ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ಅಗತ್ತವಿಲ್ಲ ಈಗಾಗಲೇ ಈ ಸಂಬಂಧ ಐಟಿ ಇಲಾಖೆ ತನಿಖೆ ನಡೆಸುತ್ತಿದೆ ಅದರ ಪ್ರಾಥಮಿಕ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಶ್ವತ್ಥ್ ನಾರಾಯಣ್ ತಿಳಿಸಿದರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುವ ಬಿಜೆಪಿ ಸರಕಾರದಿಂದ ನೆರೆ ಸಂತ್ರಸ್ತರಿಗೆ ಪರಿಹಾರ ನಿರೀಕ್ಷಿಸುವುದು ಅಸಾಧ್ಯ ಎಂದು ಮಾಜಿ ಸಚಿವ ಬಿ

ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಸರಕಾರ ನೆರೆ ಸಂತ್ರಸ್ತರಿಗೆ ಪರಿಹಾರ ಫೋಷಣೆ ಮಾಡಿದೆಯೇ ಹೊರತು ಅದನ್ನು ಅನುಷ್ಟಾನಗೊಳಿಸಿಲ್ಲ ಮುಂದಿನ ತಿಂಗಳು ನಡೆಯಲಿರುವ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ ಅಭ್ವರ್ಧಿಗಳ ಪಟ್ಟಿಯನ್ನು ಶೀಘವೇ ಬಿಡುಗಡೆ ಮಾಡಲಾಗುವುದು ಹೊಸಬರಿಗೆ ಅವಕಾಶ ನೀಡುವ ಜತೆಗೆ ಉತ್ತಮ ಕೆಲಸ ಮಾಡಿರುವ ಹಿರಿಯರಿಗೆ ಕೂಡಾ ಸ್ಪರ್ಧೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ವಿವಿಧ ಕಲಾ ಪ್ರಕಾರಗಳನ್ನು ಉಳಿಸಿ ದೆಳೆಸಲು ಶಾಲಾ ಕಾಲೇಜುಗಳಲ್ಲಿ ಜಾನಪದ ಕಲೆಗಳ ತರಬೇತಿ ಕಾರ್ಯಕ್ರಮಗಳನ್ನು ಪಮ್ನಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಮಂಜಮ್ಮ ಜೋಗತಿ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಪರಪನಹಳ್ಳಿ ವಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾನಪದ ಅಕಾಡೆಮಿ ವತಿಯಿಂದ ತಮಟೆ ವಾದನ ಜಾನಪದ ಗಾಯನ ಕೋಲಾಟ ಚೌಟಿಗೆಪದ ಜೋಗತಿ ನೃತ್ತ ಸೇರಿದಂತೆ ವಿವಿಧ ತರಬೇತಿಗಳನ್ನು ನೀಡಲಾಗುವುದು

ರಾಯಚೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಸ್ವ ಇಜ್ಜೆಯಿಂದಲೇ ರಾಜೀನಾಮೆ ನೀಡಿದ್ದಾಗಿ ತಿಳಿಸಿದರು ತಮ್ಮ ರಾಜೀನಾಮೆ ಅಂಗೀಕರಿಸದ ಅಂದಿನ ಸ್ಪೀಕರ್ ಅವರು ಶಾಸಕ ಸ್ಥಾನದಿಂದ ಆನರ್ಹಗೊಳಿಸಿದ್ದನ್ನು ಪ್ರಶ್ನಿಸಿ ನಾವು ಸುಪ್ರಿಂ ಮೆಟ್ಟಲು ಏರಿದ್ದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು